ಟಿ

ರಾಜ್ವದಲ್ಲಿ ಉತ್ತಮ ಮಳೆಯಾಗಿದ್ದು ಕೆಲವು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಥೆ ಬಹುತೇಕ ಕಡಿಮೆಯಾಗಿದೆ ಹಾಗಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಯಲು ತಕ್ಷಣಕ್ಕೇ ಅನುಮತಿ ನೀಡದೇ ಒಂದು ತಿಂಗಳ ಬಳಿಕ ಪರಿಸ್ವಿತಿ ಅವಲೋಕಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಸಭೆಯಲ್ಲಿ ಮಾತನಾಡಿದ ಕೃಷಿ ಸಚಿವ ಬಿ ಸಿ ಪಾಟೀಲ್ ಕೋರೋನಾ ಹಿನ್ನಲೆಯಲ್ಲಿ ರಾಜ್ಯ ಆಹಾರ ಪದಾರ್ಥಗಳ ಸರಪಳಿ ನಿರ್ವಹಣಾ ಕೋಶ ಕಾರ್ಯನಿರ್ವಹಿಸುತ್ತಿದೆ

ಸುದ್ದಿಗಾರರೊಂದಿಗೆ ಮಾತನಾಡಿದ ತೋಟಗಾರಿಕಾ ಸಚಿವ ಕೆ

ಟಿ

ಮಾರುಕಟ್ಟೆಗಳಲ್ಲಿ ರೈತರ ಉತ್ಪನ್ನಗಳಗೆ ಬೇಡಿಕೆ ಹೆಚ್ಚಾದರೆ ಬೆಲೆಗಳು ಗಗನಕ್ಕೆ ಏರುತ್ತವೆ ಅಗತ್ಯ ಮೀರಿ ರೈತರ ಉತ್ಪನ್ನಗಳು ಪೂರೈಕೆಯಾದರೆ ಬೆಲೆಗಳು ಪಾತಾಳಕ್ಕೆ ಕುಸಿಯುತ್ತವೆ

ಮಾರುಕಟ್ಟೆ ವಿಷಯದಲ್ಲಿ ಸರ್ಕಾರಗಳು ಇಡೀ ದೇಶವನ್ನು ಒಂದು ಘಟಕವನ್ನಾಗಿ ಪರಿಗಣಿಸಿ ದೇಶ ಹಾಗೂ ವಿದೇತಗಳಲ್ಲಿನ ಬೇಡಿಕೆ ಕುರಿತು ಸಮೀಕ್ಷೆ ನಡೆಸಬೇಕು ಅಣೆಮಾರು ಬೆಲೆ ಪದ್ದತಿ ಜಾರಿಗೆ ತಂದು ಶ್ರತಿ ಎಕರೆಗೆ ಸಹಾಯಧನ ಒದಗಿಸಬೇಕು ಎಂದು ಸಚಿವ ಸಿ

ರವಿ ಸಲಹೆ ನೀಡಿದರು

ಇನ್ವೆಗ್ಟ್ ಇಂಡಿಯಾ ವತಿಯಿಂದ ಆಯೋಜಿಸಲಾಗಿದ್ದ ಪ್ರಮುಖ ರಾಜ್ಯಗಳ ಮಾಹಿತಿ ತಂತ್ರಜ್ಞಾನ ಇಲಾಖೆಗಳ ಪ್ರಮುಖರು ಹಾಗೂ ಕಂಪನಿಗಳ ಮುಖ್ಯಸ್ಥರ ಜೊತೆ ನಡೆಸಲಾದ ವಿಡಿಯೋ ಸಂವಾದದ ನಂತರ ಸಚಿವರು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ್ದಾರೆ ಹೂಡಿಕೆದಾರರಿಗೆ ಭೂಸ್ವಾಧೀನ ತೆರಿಗೆ ಮತ್ತಿತರ ವಿಷಯಗಳಲ್ಲಿ ಸರ್ಕಾರ ಈಗಾಗಲೇ ಹಲವು ವಿನಾಯಿತಿಗಳನ್ನು ಒದಗಿಸುತ್ತಿದ್ದು ಇದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ಕರ್ನಾಟಕ ಹೂಡಿಕೆ ಸ್ನೇಹಿ ಹೊಂದಿರುವ ರಾಜ್ಞವಾಗಿದ್ದು

ಎಲೆಕ್ಟಾನಿಕ್ ಸಿಸ್ಸಮ್ ವಿನ್ನಾಸ ಮತ್ತು ಉತ್ಪಾದನೆ ಇಎಸ್ಡಿಎಂ ವಲಯದಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದ್ದು ಜಾಗತಿಕ ಹೂಡಿಕೆಗಳನ್ನು ಆಕರ್ಷಿಸಲು ಸಮರ್ಥವಾಗಿದೆ ನುರಿತ ವೃತ್ತಿಪರರು ಅಪರಿಮಿತ ಅವಕಾಶಗಳಿರುವ ರಾಜ್ಯ ಕರ್ನಾಟಕವಾಗಿದ್ದು ಉದ್ಯಮಿಗಳು ಇದರ ಸದುಪಯೋಗಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿರುವುದಾಗಿ ತಿಳಿಸಿದರು

ರಾಜ್ಯ ಅತಿ ದೊಡ್ಡ ಚಿಪ್ ವಿನ್ನಾಸದ ಕೇಂದ್ರವಾಗಿದ್ದು

ಇನ್ವೆಸ್ಟ್ ಇಂಡಿಯಾ ಸಿಇಒ ದೀಪಕ್ ಬಾಗ್ಲಾ ಕೇಂದ್ರದ ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಅಜಯ್ ಪ್ರಕಾಶ್ ರಾಜ್ಯ ಐಟಬಿಟಿ ತಂತ್ರಜ್ಞಾನ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಇ ವಿ ರಮಣರೆಡ್ಡಿ

ಕೇಂದ್ರ ಸರ್ಕಾರ ನಿನ್ನೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಭಿಮೆಗಳಿಗೆ ಘೋಷಿಸಿರುವ ಎರಡು ಆರ್ಥಿಕ ಪ್ಟಾಕೇಜ್ಗಳನ್ನು ಕರ್ನಾಟಕ ವಾಣಿಜ್ಯ ಮಹಾಮಂಡಳಿ ಎಫ್

ಐಅಧ್ಯಕ್ಷ ಸಿ

ಸಂಕಷ್ಸದಲ್ಲಿರುವ ಉದ್ದಿಮೆಗಳಿಗೆ ಆರ್ಥಿಕ ಪ್ಯಾಕೇಜ್ನಿಂದ ನೆರವಾಗಲಿದೆ ಮಾತ್ರವಲ್ಲದೆ ಆರ್ಥಿಕ ನೆರವಿನಿಂದ ಸಣ್ಣ ಉದ್ದಿಮೆಗಳು ಮುಂದಿನ ದಿನಗಳಲ್ಲಿ ಅತ್ತಂತ ಶಕ್ತಿಶಾಲಿಯಾಗಿ ಬೆಳೆಯುವ ಅವಕಾಶವಿದೆ ಎಂದು ಅವರು ತಿಳಿಸಿದ್ದಾರೆ ಕೊರೋನಾ ಸಂಕಷ್ಟದಿಂದ ರಾಜ್ಯದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಜನರು ಸಾಕಷ್ಟು ತೊಂದರೆ ಅನುಭವಿಸಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಶಾಲಾ ಶುಲ್ಲ ಹೆಚ್ಚಿಸದಂತೆ ಸುತ್ತೋಲೆ ಹೊರಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಧಾರವಾಡದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಕಿ ಇರುವ ಶುಲ್ಕವನ್ನು ಪಾವತಿಸುವಂತೆ ಶಾಲಾ ಕಾಲೇಜುಗಳು ಹೆತ್ತವರ ಮೇಲೆ ಒತ್ತಡ ತರಬಾರದು

ಎಸ್ ಎಲ್ ಸಿ ಪರೀಕ್ಷೆ ಬರೆಯಲಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಥರ್ಮಲ್ ಸ್ವಾನಿಂಗ್ ಮಾಡಿ ಪರೀಕ್ಷಾ ಕೊಠಡಿಯೊಳಗೆ ಬಿಡಲಾಗುವುದು ವಿದ್ಲಾರ್ಥಿಗಳ ಸುರಕ್ಷತೆ ಸರ್ಕಾರದ ಆದ್ದತೆಯಾಗಿದೆ ಎಂದು ಹೇಳಿದರು

ಹುಬ್ಬಳ್ಳಿಯ ಸಂಗೊಳ್ಳ ರಾಯಣ್ಣ ನಗರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಇಂದು ಭೇಟ ನೀಡಿ ನಾಗರಿಕರ ಅಹವಾಲುಗಳನ್ನು ಆಲಿಸಿದರು ಬೇರಿದೇವರಕೊಪ್ಪ ಹಾಗೂ ಗ್ರಾಮನಗಟ್ಟ ರಸ್ತೆಗಳಲ್ಲಿ ಉಣಕಲ್ ಕೆರೆಗೆ ಹರಿಯುವ ಹಳ್ಳದ ಸೇತುವೆ ಎತ್ತರ ಹೆಚ್ಚಿಸಿ ಕಾಂಕ್ರೀಟ್ನಲ್ಲಿ ನಿರ್ಮಿಸುವಂತೆ ಸ್ವೀಯರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಮನವಿಗೆ ಸ್ವಂದಿಸಿದ ಸಚಿವರು ಕಾಂಕ್ರೀಟ್ ಸೇತುವೆ ನಿರ್ಮಿಸುವಂತೆ ಹುಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ಡಾ ಸುರೇಶ್ ಇಟ್ಟಾಳ್ ಅವರಿಗೆ ಸೂಚಿಸಿದರು ಸಂಗೊಳ್ಳಿ ರಾಯಣ್ಣ ನಗರದ ಜನತೆಗೆ ಹುಬ್ಬಳ್ಳ ಧಾರವಾಡ ನಗರಾಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಅಗತ್ಯ ಮೂಲಸವಕರ್ಯ ಒದಗಿಸಲಾಗುವುದೆಂದು ಸಚಿವರು ಭರವಸೆ ನೀಡಿದರು

ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಸಚಿವರು ಈ ಸಂಬಂಧ ತೀಪುದಲ್ಲಿಯೇ ಸರ್ಕಾರ ಮಾರ್ಗಸೂಚಿಯಲ್ಲಿ ಬದಲಾವಣೆ ತಂದು ಆದೇಶ ಹೊರಡಿಸಲಾಗುವುದು ಎಂದು ಅವರು ಹೇಳಿದ್ದಾರೆ

ರಜಪೂತ್ ತಿಳಿಸಿದ್ದಾರೆ

ಅವರನ್ನು ಜಿಲ್ಲಾಡಳಿತದ ವತಿಯಿಂದ ಬಸ್ ಮೂಲಕ ಆಯಾ ತಾಲ್ಲೂಕುಗಳಿಗೆ ಕರೆದೊಯ್ಯಲಾಗಿದೆ

ಮದ್ಯ ಖರೀದಿಗೆ ಕೇರಳದಿಂದ ಬರುತ್ತಿರುವವರ ಬಗ್ಗೆ ಮಾಹಿತಿ ಇದೆ ಇದಕ್ಕಾಗಿ ಅಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಕೋವಿಡ್ ವಿಚಾರವಾಗಿ ಮೈಸೂರಿನಲ್ಲಿ ಪೊಲೀಸ್ ಒಬ್ಬಂದಿಗೆ ಯಾರಿಗೂ ಕೊರೋನಾ ಬಂದಿಲ್ಲ ಪೊಲೀಸ್ ಸಿಬ್ದಂದಿಗಳಿಗೆ ಕೊರೋನಾ ಪರೀಕ್ಷೆ ಮಾಡಲಾಗುತ್ತಿದೆ ಎಂದು ಮೈಸೂರು ಎಸ್ ಪಿ

ಬೋಧಕ ವಿಭಾಗದ ಸಾಮರ್ಥ್ಯ ಬೋಧಕರ ಕಲ್ಕಾಣ ಹಾಗೂ ಅಭಿವೃದ್ಧಿ

ಅಂತಾರಾಷ್ಟೀಯ ಮಾನ್ಯತೆ ಹೊಂದಿರುವ ಹೆಚ್ಚಿನ ಸಂಖ್ಯೆಯ ಬೋಧಕರ ನೇಮಕಾತಿ ತ್ರೇಯಾಂಕ ಪಡೆಯಲು ಕೊಡುಗೆ ನೀಡಿದೆ ಎಂದು ಅವರು ಹೇಳಿದ್ದಾರೆ

ಮುಂಗಾರು ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ವಿಪತ್ತು ನಿರ್ವಹಣಾ ತಂಡ ಎನ್ಡಿಆರ್ಎಫ್ನ ತುಕಡಿ ಕೊಡಗು ಜಿಲ್ಲೆಗೆ ಆಗಮಿಸಿದೆ ಜಿಲ್ಲೆಯಲ್ಲಿ ಮುಂದೆ ಸಂಭವಿಸಬಹುದಾದ ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ತಂಡ ಸನ್ನದ್ದವಾಗಿದ್ದು ಮಳೆಗಾಲ ಮುಕ್ತಾಯವಾಗುವವರೆಗೂ ಕೊಡಗಿನಲ್ಲಿ ಇರಲಿದೆ ಎಂದು ನಮ್ಮ ಜಿಲ್ಲಾ ಪ್ರತಿನಿಧಿ ವರದಿ ಮಾಡಿದ್ದಾರೆ

ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೆಚ್ಚು ರೈತರ ದಟ್ಟಣೆ ಕಂಡುಬಂದಿದೆ ಈಗಾಗಲೇ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಬಿತ್ತನೆ ಕಾರ್ಯ ಆರಂಭಗೊಂಡಿದೆ ಎಂದು ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೃಷಿ ಜಂಟ ನಿರ್ದೇಶಕರು ಮಾಹಿತಿ ನೀಡಿದ್ದಾರೆ

ಐ ಎ ಎಲ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹರಿಮಾರನ್ ತಿಳಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೋವಿಡ್ ಲಾಕೆಡೌನ್ ಸಡಿಲಿಕೆಯ ನಂತರ ವಿಮಾನಗಳ ಹಾರಾಟ ಆರಂಭವಾಗಿದ್ದು ಬೆಂಗಳೂರು ನಿಲ್ದಾಣದಲ್ಲಿ ಸಂಪರ್ಕ ರಹಿತ ಪ್ರಯಾಣವನ್ನು ಪರಿಚಯಿಸಲಾಗಿದೆ